ಡಿ ಎ

ಜಾರ್ಖಂಡ್ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭ

ಭದ್ರತಾ ಪಡೆಗಳಿಂದ ಉತ್ತರ ಕಾಶ್ನೀರದ ಬಂಡಿಪೋರಾ ಜಿಲ್ಲೆಯಲ್ಲಿ ಇಬ್ಬರು ಭಯೋತ್ವಾದಕರ ಹತ್ಲೆ

ಈವರೆಗೆ ರಾಜ್ವದಲ್ಲಿ ಸರ್ಕಾರ ರಚನೆಯ ಚಿತ್ರಣ ಸ್ಪಷ್ಟವಾಗಿಲ್ಲ ಮಿತ್ರ ಪಕ್ಷ ಕಾಂಗ್ರೆಸ್ ಕಾದು ನೋಡಲು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ಎನ್

ಪಿ ಕೋರ್ ಕಮಿಟಿ ಸಭೆಯ ಬಳಿಕವೂ ಅದು ತನ್ನ ನಿಲುವು ಸ್ಪಷ್ಟಪಡಿಸಿಲ್ಲ

ಸಿಪಿ ಮುಖ್ಯಸ್ವ ಶರದ್ ಪವಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಬಳಿಕ ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ನವಾಬ್ ಮಲ್ಲಿಕ್ ಮಹಾರಾಷ್ಷದಲ್ಲಿ ನಡೆದಿರುವ ಪ್ರಸಕ್ತ ಸನ್ನಿವೇಶದಲ್ಲಿ ತಮ್ಮ ಪಕ್ಷ ಯಾವುದೇ ನಿರ್ಧಾರ ಪ್ರಕಟಿಸುವುದಿಲ್ಲ ಬದಲಾಗಿ ತನ್ನ ಮಿತ್ರಪಕ್ಷ ಕಾಂಗ್ರೆಸ್ ತನ್ನ ನಿರ್ಧಾರ ಕೈಗೊಳ್ಳುವವರೆಗೆ ಕಾಯುತ್ತದೆ ಎಂದು ಹೇಳಿದರು

ಪಿ ಮತ್ತು ಕಾಂಗ್ರೆಸ್ ಮಿತ್ರಪಕ್ಷಗಳಾಗಿದ್ದು ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಜಂಟಿ ನಿರ್ಧಾರ ಬರಲಿದೆ ಎಂದು ಸ್ಪಷ್ಟಪಡಿಸಿದರು ಈ ಮಧ್ಯೆ ಶಿವಸೇನಾ ಅಧ್ಯಕ್ಷ ಉದ್ದವ್ ಠಾಕ್ರೆ ಮುಂಬೈ ಹೋಟೆಲ್ ನಲ್ಲಿಂದು ಎನ್

ಪಿ ಮುಖ್ವಸ್ಟ ಶರದ್ ಪವಾರ್ ಅವರನ್ನು ಭೇಟಿ ಮಾಡಿದರು ಏತನ್ಮಧ್ಯೆ ಶಿವಸೇನಾ ನಾಯಕರು ಇಂದು ಸಂಜೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಚಾರಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚಿಸುವ ಸಂಬಂಧ ಹಕ್ಕು ಮಂಡಿಸುವ ನಿರೀಕ್ಷೆ ಇದೆ ಈ ವಿಷಯವನ್ನು ಪಕ್ಷದ ನಾಯಕ ಸಂಜಯ್ ರಾವತ್ ಮುಂಬೈನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ ಇದಕ್ಕೆ ಪೂರಕವಾದ ಮತ್ತೊಂದು ಬೆಳವಣಿಗೆಯಲ್ಲಿ ಎನ್ ಡಿ ಎ

ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಹ ದೆಹಲಿಯಲ್ಲಿಂದು ಪಕ್ಷದ ಹಂಗಾಮಿ ಅಧ್ಯಕ್ಷೆ ಸೋನಿಯಾಗಾಂಧಿ ಅಧ್ಯಕ್ಷತೆಯಲ್ಲಿ ಅವರ ನಿವಾಸದಲ್ಲಿ ಸಭೆ ನಡೆಸಿ ಮಹಾರಾಷ್ಷ ರಾಜಕೀಯ ವಿಧ್ಯಮಾನಗಳ ಬಗ್ಗೆ ಚರ್ಚಿಸಿತು ಹಿರಿಯ ಕಾಂಗ್ರೆಸ್ ನಾಯಕರಾದ ಅಹ್ವದ್ ಪಟೇಲ್ ಕೆ

ವೇಣುಗೋಪಾಲ್ ಮಲ್ಲಿಕಾರ್ಜುನ ಖರ್ಗೆ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಹೆಚ್ವಿನ ಚರ್ಚೆಗಾಗಿ ಮಹಾರಾಷ್ಟದ ನಾಯಕರಿಗೆ ದೆಹಲಿಗೆ ಬರುವಂತೆ ಸೂಚಿಸಲಾಗಿದೆ ಎಂದರು

ದೆಹಲಿಯಲ್ಲಿಂದು ರಕ್ಷಣಾ ನಾವಿನ್ಯತೆಯ ಸಾಧನೆಗಳನ್ನು ಪ್ರದರ್ಶಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ಡಿಫ್ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು

ಇಂದಿನ ನವೋದ್ಯಮಗಳನ್ನು ನೋಡಿದಾಗ ಇಂಥ ಒಂದು ಹೆಮ್ಲೆ ಮೂಡುತ್ತದೆ ಎಂದ ಅವರು ನವೋದ್ಯಮಗಳಿಗೆ ಭಾವನಾತ್ಮಕವಾದ ಆರಂಭಿಕ ಬೆಂಬಲದ ಅಗತ್ತವಿದೆ ಎಂದು ಪ್ರತಿಪಾದಿಸಿದರು ಮುಂಬರುವ ವರ್ಷಗಳಲ್ಲಿ ರಕ್ಷಣಾ ನಾವಿನ್ಯತೆಯಲ್ಲಿ ಭಾರತ ಔನ್ಯತ್ಯ ಸಾಧಿಸಲಿದೆ ಎಂದು ಸಚಿವರು ಹೇಳಿದರು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಬುಲ್ ಬುಲ್ ಚಂಡಮಾರುತ ಅಪ್ಪಳಿಸಿದ ತರುವಾಯ ಇಂದು ರಾಷ್ಷೀಯ ಬಿಕ್ಕಟ್ಷ ನಿರ್ವಹಣಾ ಸಮಿತಿ ದೆಹಲಿಯ ಸಂಪುಟ ಸಚಿವಾಲಯದಲ್ಲಿ ಮೂರನೇ ಬಾರಿಗೆ ಸಭೆ ಸೇರಿ ಪರಿಹಾರ ಮತ್ತು ಪುನರ್ನಿರ್ಮಾಣ ಕಾಮಗಾರಿಗಳ ಪರಾಮರ್ಶೆ ನಡೆಸಿತು ಪಶ್ಚಿಮ ಬಂಗಾಳದಲ್ಲಿ ಏಳು ಜನರು ಮೃತಪಟ್ಟಿದ್ದು ಒಂದು ಲಕ್ಷ ಮನೆಗಳಿಗೆ ಮತ್ತು ಬೆಳೆದು ನಿಂತ ಬೆಳೆಗೆ ಹಾನಿಯಾಗಿದೆ ಎಂದು ಕೇಂದ್ರ ಗ್ಬಹ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ವಿದ್ಯುತ್ ಸಂಪರ್ಕ ಪುನರ್ ಸ್ವಾಪನೆಯಾಗಿದ್ದು ದೂರವಾಣಿ ಸಂಪರ್ಕ ಶೀಘವೇ ಮರು ಸ್ವಾಪನೆಯಾಗುವ ನಿರೀಕ್ಷೆ ಇದೆ ರಾಷ್ಷೀಯ ಬಿಕ್ಕಟ್ಷು ನಿರ್ವಹಣಾ ಸಮಿತಿ ಹೆಚ್ಚುವರಿ ಆಹಾರ ದಾಸ್ತಾನು ಕುಡಿಯುವ ನೀರು ಆರೋಗ್ಯ ಸೇವೆ ಮತ್ತು ದೂರಸಂಪರ್ಕ ಮತ್ತು ವಿದ್ಯುತ್ ಪೂರೈಕೆ ಸೇವೆಗಳ ಪುನರ್ ಸ್ಟಾಪನೆಗೆ ನೆರವಿನ ಭರವಸೆ ನೀಡಿದೆ ಎರಡೂ ರಾಜ್ಯಗಳಲ್ಲಿನ ಬಾಧಿತ ಪ್ರದೇಶಗಳಿಗೆ ಇದೇ ವಾರದಲ್ಲಿ ಕೇಂದ್ರ ತಂಡ ಭೇಟಿ ನೀಡಲಿದ್ದು ಹಾನಿಯ ಖುದ್ದು ಅಧ್ಯಯನ ನಡೆಸಲಿದೆ ಹಾನಿಯ ಕುರಿತಂತೆ ಸವಿರವಾದ ನಿರ್ಧರಣೆ ಮಾಡಲಾಗುತ್ತಿದ್ದು ಆ ನಂತರ ಅಗತ್ಯಬಿದ್ದರೆ ಕೇಂದ್ರದಿಂದ ಸ್ಪಷ್ಟವಾದ ನೆರವು ಕೋರಲಾಗುವುದು ಎಂದು ಎರಡೂ ರಾಜ್ವಗಳು ತಿಳಿಸಿವೆ ಭಾವ್ ನಗರ್ ಬಂದರಿನಲ್ಲಿ ವಿಶ್ವದ ಪ್ರಥಮ ಸಿಎನ್ಷಿ ಟರ್ಮಿನಲ್ ಗೆ ಗುಜರಾತ್ ಸರ್ಕಾರ ತನ್ನ ಅನುಮೋದನೆ ನೀಡಿದೆ

ಗುಜರಾತ್ ಮೂಲಸೌಕರ್ಯ ಅಭಿವೃದ್ದಿ ಮಂಡಳಿ ಜಿಐಡಿಬಿ ಅಧ್ಯಕ್ಷರೂ ಆದ ಗುಜರಾತ್ ಮುಖ್ಚಮಂತ್ರಿ ವಿಜಯ್ ರೂಪಾನಿ ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದ್ದಾರೆ

ಖಾಸಗಿ ಆಸ್ತ್ರೆಗಳು ಮತ್ತು ನರ್ಸಿಂಗ್ ಹೋಂಗಳಲ್ಲಿ ವಿಧಿಸಲಾಗುವ ದರಗಳಲ್ಲಿ ಏಕರೂಪತೆ ಇರುವ ಅಗತ್ಯವಿಲ್ಲ ಎಂದು ದೆಹಲಿ ಹೈಕೋರ್ಟ್ ಹೇಳಿದೆ ಈ ಮೊತ್ತವು ಕಾಯಿಲೆಯ ಸ್ವರೂಪ ಮತ್ತು ವಿಧ ಹಾಗೂ ನೀಡಲಾಗುವ ಚಿಕಿತ್ಸೆಯ ಗುಣಮಟ್ಟಕ್ಕೆ ಅನುಗುಣವಾಗಿರುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಮುಖ್ಯ ನ್ಯಾಯಮೂರ್ತಿ ಡಿ

ಪಟೇಲ್ ಮತ್ತು ನ್ಯಾಯಮೂರ್ತಿ ಸಿ ಹರಿ ಶಂಕರ್ ಅವರನ್ನೊಳಗೊಂಡ ಪೀಠ ಖಾಸಗಿ ನರ್ಸಿಂಗ್ ಹೋಂ ಅಥವಾ ಆಸ್ಪತ್ರೆಗಳು ವಿಧಿಸುವ ಶುಲ್ಲಗಳು ಆಯಾ ಆಸ್ಪತ್ರೆಗಳಲ್ಲಿರುವ ಸೌಲಭ್ಯಗಳ ಮೇಲೂ ಅವಲಂಬಿತವಾಗಿರುತ್ತದೆ ಎಂದೂ ಹೇಳಿದೆ

ವಿಪ್ ಉಲ್ಲಂಘನೆ ಕುರಿತಂತೆ ಆಯಾ ಪಕ್ಷಗಳು ನೀಡಿದ ದೂರಿನ ಮೇರೆಗೆ ಅಂದಿನ ಸ್ವೀಕರ್ ಕೆ ಆರ್ ರಮೇಶ್ ಕುಮಾರ್ ಶಾಸಕರನ್ನು ಅನರ್ಹಗೊಳಿಸಿರುವ ಹಿನ್ನೆಲೆಯಲ್ಲಿ ಈ ಸ್ಲಾನಗಳು ತೆರವಾಗಿವೆ ಕಾಗವಾಡ ಅಥಣಿ ಗೋಕಾಕ್ ವಿಜಯನಗರ ಕೆ ಆರ್ ಪುರ ಯಶವಂತಪುರ ಮಹಾಲಕ್ಷ್ಮೀ ಲೇಔಟ್ ಕೆ ಆರ್ ಪೇಟೆ ಹುಣಸೂರು ಹೊಸಕೋಟೆ ಶಿವಾಜಿನಗರ ಚಿಕ್ತಬಳ್ಲಾವುರ ರಾಣೆಬೆನ್ನೂರು ಯಲ್ಲಾಪುರ ಮತ್ತು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಉಪ ಚುನಾವಣೆ ನಡೆಯುತ್ತಿದೆ

ಎಸ್

ಈ ಹಿನ್ನೆಲೆಯಲ್ಲಿ ಉಪ ಚುನಾವಣೆ ಫಲಿತಾಂಶ ಮಹತ್ತ ಪಡೆದುಕೊಂಡಿದೆ

ಎರಡನೇ ಹಂತದಲ್ಲಿ ಡಿಸೆಂಬರ್ ಗರಂದು ಬಹರಗೋರ ಫಾಟ್ಲಿಲ ಪೋಟ್ಲಾ ಜುಗಸಲಾಯಿ ಜೆಮ್ವೆಡ್ವುರ ಪೂರ್ವ ಜೆಮ್ವೆಡ್ವುರ ಪಶ್ಚಿಮ ಸೆರಾಯ್ ಕೆಲಾ ಛಾಯಿಬಾಸ ಮಜಗಾವ್ ಜಗನ್ನಾಥಪುರ ಮನೋಹರ್ಪುರ ಚಕ್ರಧರ್ಪುರ ಖರಸ್ವಾನ್ ತಮರ್ ತೋಪ್ರಾ ಕುಂತಿ ಮಂದಾರ್ ಸಿಸಾಯ್ ಸಿಮ್ಲೇಗಾ ಮತ್ತು ಕೊಲೇಬಿರಾಗಳಲ್ಲಿ ಮತದಾನ ನಡೆಯಲಿದೆ

ಕಾರ್ಯಾಚರಣೆ ನಡೆದ ಸ್ವಳದಿಂದ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡು ವಶಪಡಿಸಿಕೊಳ್ಳಲಾಗಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಹತ್ನೆಗೀಡಾದ ಭಯೋತ್ಪಾದಕರ ಗುರುತು ಪತ್ತೆ ಮಾಡಲಾಗುತ್ತಿದೆ ಎಂದೂ ಅವರು ತಿಳಿಸಿದ್ದಾರೆ ಜಿಲ್ಲೆಯ ಲೆವ್ಡಾರಾ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿರುವ ಬಗ್ಗೆ ನಿನ್ನೆ ಮಧ್ವಾಹ್ನ ದೊರೆತ ಖಚಿತ ವರ್ತಮಾನದ ಮೇರೆಗೆ ಸೇನೆ ವಿಶೇಷ ಕಾರ್ಯಾಚರಣೆ ತಂಡ ಮತ್ತು ಕೇಂದ್ರ ಮೀಸಲು ಪೊಲೀಸ್ ಪಡೆಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದವು ಶಂಕಿತ ಪ್ರದೇಶಕ್ಕೆ ಪಡೆಗಳು ಸಾಗುತ್ತಿದ್ದಂತೆ ಅಡಗಿ ಕುಳಿತಿದ್ದ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದರು ಇದಕ್ಕೆ ಪ್ರತಿಯಾಗಿ ಪಡೆಗಳೂ ಪ್ರತಿದಾಳಿ ನಡೆಸಿ ನಿನ್ನೆ ಸಂಜೆಯೇ ಒಬ್ಲ ಭಯೋತ್ವಾದಕನನ್ನು ಕೊಂದು ಹಾಕಲಾಯಿತು ಇಂದು ಬೆಳಗಿನ ರಝಾವ ಉಳಿದೊಬ್ಲ ಉಗ್ರನ ಪತ್ನೆಯೊಂದಿಗೆ ಕಾರ್ಯಾಚರಣ ಪೂರ್ಣಗೊಳಿಸಲಾಗಿದೆ ಮಾಜಿ ಮುಖ್ವ ಚುನಾವಣೆ ಆಯುಕ್ತ ಟಿ

ಶೇಷನ್ ಅವರು ನಿನ್ನೆ ರಾತ್ರಿ ಚೆನ್ನೈನಲ್ಲಿ ನಿಧನ ಹೊಂದಿದ್ದು ಚುನಾವಣಾ ಆಯೋಗ ತೀವ್ರ ಶೋಕ ವ್ಯಕ್ತಪಡಿಸಿದೆ ದೆಹಲಿಯ ನಿರ್ವಚನ ಸದನದಲ್ಲಿಂದು ಟಿ ಎನ್ ಶೇಷನ್ ಅವರ ಗೌರವಾರ್ಥ ಸಂತಾಪಸೂಚಕ ಸಭೆ ನಡೆಯಿತು